ಮತದಾನಕ್ಕೆ ಅನುಕೂಲವಾಗುವಂತೆ ಚುನಾವಣಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾರ್ಮಿಕರಿಗೆ ರಜೆ ಘೋಷಣೆ ಗ್ರಾಮೀಣರ ವಲಸೆ ತಡೆಗೆ ಆದ್ದತೆ ಯುವ ಜನರಿಗೆ ಕೌಶಲ್ಯ ತರಬೇತಿ ಕೇಂದ್ರ ಸಚಿವ ನಿತಿನ್ ಗಡ್ಡರಿ ಮಾಹಿತಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಿಂಸಾಚಾರ ಗಲಭೆಗೆ ಪ್ರಜೋದನೆ ನೀಡುವವರ ಪತ್ತೆಗೆ ಎಲ್ಲ ರೀತಿಯ ಕ್ರಮ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿಕೆ ವಾರ್ತೆಗಳ ವಿವರ

ಮೈಸೂರು ಜಿಲ್ಲೆಯ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಸಾಧನೆ ಹಾಗೂ ಮುಖ್ಯಮಂತ್ರಿ ಬಿ ಎಸ್

ಇನ್ನೊಂದೆಡೆ ಜೆಡಿಎಸ್ ಮುಖಂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಣಸೂರು ವಿಧಾನಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿ ಪರವಾಗಿ ನಿನ್ನೆ ಬಿರುಸಿನ ಪ್ರಚಾರ ನಡೆಸಿದರು

ಕಾಂಗ್ರೆಸ್ ಜೆಡಿಎಸ್ ಒಳ ಒಪ್ಪಂದ ಮಾಡಿಕೊಂಡಿವೆ ಎಂಬ ಆರೋಪ ಸತ್ಯಕ್ಷೆ ದೂರವಾಗಿದ್ದು ಯಾವುದೇ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು

ದಾವಣಗೆರೆಯಲ್ಲಿ ನಿನ್ನೆ ಸುಧ್ವಿಗಾರರೊಂದಿಗೆ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಅವರು ಎಐಸಿಸಿ ಆಧಕೆ ಸೋನಿಯಾ ಗಾಂಧೀ ಅವರನ್ನು ಹೊಗಳಿ ಮಾತನಾಡಿರುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ

ಉಪ ಚುನಾವಣೆ ನಡೆಯುತ್ತಿರುವ ಕೇತ್ರಗಳಲ್ಲಿ ಮತದಾರರಿಗೆ ಬಿಜೆಪಿ ಭಾರೀ ಪ್ರಮಾಣದಲ್ಲಿ ಹಣ ಹಂಚುತ್ತಿದೆ ಎಂದು ಸಿದ್ದರಾಮಯ್ಯ ಟೀಕಿಸಿದರು ರಾಜ್ಯ ವಿಧಾನಸಭೆಗೆ ಮಧ್ಯಂತರ ಚುನಾವಣೆಯ ಅನಿವಾರ್ಯತೆ ಬರುವುದಿಲ್ಲ ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ

ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ದ್ವಂದ್ವ ಹೇಳಿಕೆ ನೀಡುತ್ತಿದ್ದಾರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಪರ ಅಲೆ ಇದೆ ಕಾಂಗ್ರೆಸ್ ಜೆಡಿಎಸ್ ಧೂಳಿಪಟ ಆಗಲಿದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿ ದೇಶದಲ್ಲಿ ಹೆಮ್ನರವಾಗಿ ಬೆಳೆಯಲಿದೆ ಎಂದರು ಸುಭದ್ರ ಮತ್ತು ಅಭಿವೃದ್ದಿಪರ ಆಡಳಿತ ನಡೆಸಲು ಬಿಜೆಪಿಗೆ ಮಾತ್ರ ಸಾಧ್ಣ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆ ವಿಜಯನಗರ ವಿಧಾನ ಸಭಾ ಕ್ಷೇತ್ರದ ಹೊಸಪೇಟೆಯಲ್ಲಿ ನಿನ್ನೆ ಬಿಜೆಪಿ ಅಭ್ಯರ್ಥಿ ಆನಂದ್ ಸಿಂಗ್ ಪರ ಪ್ರಜಾರ ಮಾಡಿ ಮಾತನಾಡಿದ ಅವರು ಎಚ್

ಕುಮಾರಸ್ವಾಮಿ ಅಧಿಕಾರದ ಸಲುವಾಗಿ ಕಣ್ಣೇರು ಹಾಕುತ್ತಾರೆ ಆದರೆ ಯಡಿಯೂರಪ್ಪ ಅವರು ಜನರಿಗಾಗಿ ಕಣ್ಣೀರು ಸುರಿಸುತ್ತಾರೆ ಎಂದರು ಕಾಂಗ್ರೆಸ್ ಪಕ್ಷ ಮುಳುಗುವ ಪಡುಗಾಗಿದೆ ದೇಶದಲ್ಲಿ ಎಲ್ಲಿಯೂ ಕಾಂಗ್ರೆಸ್ಗೆ ನೆಲೆ ಇಲ್ಲ ಎಂದರು ನಂತರ ನಗರದ ನಾನಾ ಭಾಗಗಳಲ್ಲಿ ಸಿಂಗ್ ಪರ ಮತಯಾಚನೆ ನಡೆಸಿದರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅನರ್ಹ ಶಾಸಕ ಆನಂದ್ ಸಿಂಗ್ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ವಿಜಯನಗರ ಕ್ಷೇತ್ರದ ಉಪಚುನಾವಣೆ ನಿಮಿತ್ತ ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಸುಧ್ವಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಅನರ್ಹ ಶಾಸಕರ ಕ್ಷೇತ್ರಗಳಲ್ಲಿ ಜನರು ಆಕ್ರೋಶಗೊಂಡಿದ್ದಾರೆ ಹೀಗಾಗಿ ಈ ಬಾರಿ ಕ್ಷೇತ್ರದ ಜನರು ಅನರ್ಹರನ್ನು ಸೋಲಿಸಲಿದಾರೆ ಎಂದು ಹೇಳಿದರು ನಂತರ ವಿಜಯನಗರ ವಿಧಾನ ಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಸಿದ್ದರಾಮಯ್ಯ ರೋಡ್ ಷೋ ನಡೆಸಿ ತಮ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಿದರು

ಶಿವಕುಮಾರ್ ಹೇಳಿದ್ದಾರೆ

ಉಪ ಚುನಾವಣೆ ಬಳಿಕ ವೈದ್ಯಕೀಯ ಕಾಲೇಜಿಗಾಗಿ ತಮ್ಮ ಹೋರಾಟ ಮುಂದುವರಿಯಲಿದ್ಲು ಅದಕ್ಕೂ ಮೊದಲು ಮಖ್ನಮಂತ್ರಿಗಳಿಗೆ ಪತ್ರ ಬರೆಯುವುದಾಗಿ ಡಿ

ಶಿವಕುಮಾರ್ ತಿಳಿಸಿದರು

ಅಥಣಿ ಕಾಗವಾಡ ಗೋಕಾಕ್ ಯೆಲ್ಲಾಪುರ ಓರೇಕೆರೂರು ರಾಣೆಬೆನ್ನೂರು ವಿಜಯನಗರ ಚಿಕ್ಕಬಳ್ಳಾಪುರ ಕೆ

ಪುರಂ ಯಶವಂತಪುರ ಮಹಾಲಕ್ಷ್ಮೀ ಬಡಾವಣೆ ಶಿವಾಜನಗರ ಹೊಸಕೋಟೆ ಕೃಷ್ಣರಾಜಪೇಟೆ ಹುಣಸೂರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ರಜೆ ಪ್ರಕಟಿಸಲಾಗಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶ ಸೃಷ್ಟಿ ವಲಸೆ ತಡೆ ಹಾಗೂ ಗ್ರಾಮೀಣ ಯುವ ಜನರಿಗೆ ಕೌಶಲ್ತ ತರಬೇತಿ ನೀಡುವುದು ಸರ್ಕಾರದ ಆದ್ಮತೆಯಾಗಿದೆ ಎಂದು ಕೇಂದ್ರ ಸಾರಿಗೆ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ನಿತಿನ ಗಡ್ಡರಿ ಹೇಳಿದ್ದಾರೆ ಲೋಕಸಭೆಯಲ್ಲಿ ನಿನ್ನೆ ವಿವಿಧ ಸದಸ್ಕರ ಪ್ರಕ್ಷೆಗೆ ಉತ್ತರಿಸಿದ ಸಚಿವರು ಗ್ರಾಮೀಣ ಕೃಷಿ ಮತ್ತು ಕರಕುಶಲ ಕಲೆಗೆ ಉತ್ತೇಜನ ನೀಡಲಾಗುತ್ತಿದೆ ಗ್ರಾಮೀಣ ಪ್ರದೇಶದಿಂದ ಗುಳೆ ಹೋಗುವುದನ್ನು ತಡೆಯುವುದರ ಜೊತೆಗೆ ಈಗಾಗಲೇ ನಗರಕ್ಕೆ ವಲಸೆ ಬಂದರು ಸಹ ತಮ್ನ ಪ್ರದೇಶಕ್ಕೆ ಹಿಂದಿರುಗಲು ಉತ್ತೇಜಿಸಲಾಗುತ್ತಿದೆ ಎಂದು ತಿಳಿಸಿದರು ಗುಡಿ ಕೈಗಾರಿಕೆ ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ವಲಯಕ್ಕೆ ಆದ್ಯತೆ ನೀಡಲಾಗಿದ್ದು

ಪ್ರಸಕ್ತ ಡಿಜಿಟಲ್ ಯುಗದಲ್ಲಿ ವೈಯಕ್ತಿಕ ಖಾಸಗಿತನ ರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಆದರೆ ದೇಶದ ದತ್ತಾಂಶದ ಸಾರ್ವಭೌಮತೆಯಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ಕಾನೂನು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ ಪ್ರಸಾದ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ನಿನ್ನೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಸಚಿವರು ಶೀಘವೇ ದತ್ತಾಂಶ ಸುಕ್ಷತಾ ಕಾನೂನು ಜಾರಿಯಾಗಲಿದೆ ಎಂದು ತಿಳಿಸಿದರು ಖಾಸಗಿತನ ಎಲ್ಲಾ ನಾಗರಿಕರ ಮೂಲಭೂತ ಹಕ್ನಾಗಿದೆ ಆದರೆ ಭಯೋತ್ಪಾದನೆ ಮತ್ತು ಭ್ರಷ್ಲಾಚಾರ ಈ ವ್ಯಾಪ್ತಿಯಿಂದ ಹೊರಗಿವೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಿಂಸಾಚಾರ ಮತ್ತು ಗಲಭೆಗೆ ಪ್ರಚೋದನೆ ನೀಡುವವರನ್ನು ಪತ್ತೆ ಹಚ್ನಲು ಸರ್ಕಾರ ಎಲ್ಲಾ ಕ್ರಮ ಕೈಗೊಂಡಿದೆ ಎಂದರು ದೇಶವು ಡಿಜಿಟಲೀಕರಣದಲ್ಲಿ ದಾವುಗಾಲು ಇಡುತ್ತಿದ್ದು ಯುಪಿಐ ಹಣ ಪಾವತಿ ಮಾಧ್ಯಮ ಜಾಗತಿಕ ಮಟ್ಟದಲ್ಲಿ ಬಳಕೆ ಆಗುತ್ತಿದೆ ಎಂದರು ಸೂರಿಲ್ಲದೆ ತಗಡಿನ ಶೆಡ್ ಮತ್ತು ಗುಡಿಸಲಿನಲ್ಲಿ ವಾಸವಿದ್ದ ಮೂರು ನೂರು ಬಡ ಮತ್ತು ಮಧ್ಯಮವರ್ಗದ ಜನರಿಗೆ ಸೂರು ಕಲ್ಪಿಸುವ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣದ ಜನರಿಗೆ ಆಸರೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಬಡವರಿಗೆ ವಸತಿ ನಿರ್ಮಿಸಿ ಕೊಡುವ ಮಹತ್ವಾಕಾಂಕ್ಷಿ ಪ್ರಧಾನ ಮಂತ್ರಿ ಆವಾಸ ಯೋಜನೆಯಡಿ ಭಾಗ್ಮನಗರ ಪಟ್ಟಣ ಪಂಜಾಯತಿ ವ್ಯಾಪ್ತಿಯಲ್ಲಿ ಅರ್ಹಫಲಾನುಭವಿಗಳಿಗೆ ಮನೆ ಕಟ್ಟಲು ನೆರವು ನೀಡಲಾಗಿದೆ ವಲಸಿಗರ ಪಟ್ಟಣವಾಗಿರುವ ಭಾಗ್ಯನಗರದಲ್ಲಿ ಬಾಡಿಗೆ ಮನೆ ಮತ್ತು ತಗಡಿನ ಶೆಡ್ ಗುಡಿಸಲಿನಲ್ಲಿ ವಾಸವಿದ್ದ ನಿರಾತ್ರಿತರನ್ನು ಆಯ್ಕೆ ಮಾಡಿಕೊಂಡು ಮನೆ ನಿರ್ಮಿಸಿಕೊಡಲಾಗಿದೆ ಎಂದು ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಬಿ

ರೂಪೇಶ್ ತಿಳಿಸಿದ್ದಾರೆ